ವೋಂಡ್ರೋಸೋವಾ ನಡುವೆ ಪ್ರಶಸ್ತಿಗಾಗಿ ಸೆಣಸು

ನಿನ್ನೆ ತಡರಾತ್ರಿ ಕೊಳ್ಳನ್ಗೆ ಆಗಮಿಸಿದ ಪ್ರಧಾನಮಂತ್ರಿಗಳನ್ನು ಕೇರಳದ ರಾಜ್ಯಪಾಲ ಪಿ ಸದಾಶಿವಂ ವಿದೇಶಾಂಗ ಸಚಿವಾಲಯದ ರಾಜ್ಯಮಂತ್ರಿ ವಿ ಮುರಳೀಧರನ್ ಮತ್ತು ರಾಜ್ಯ ದೇವಸ್ತಂ ಸಚಿವರಾದ ಕಡಕಂಪಲ್ಲಿ ಸುರೇಂದ್ರನ್ ಮೊದಲಾದವರು ಆತ್ನೀಯವಾಗಿ ಬರಮಾಡಿಕೊಂಡರು

ಎರಡು ದೇಶಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಲೆಯಲ್ಲಿಂದು ಮಾಲ್ವೀವ್ಗ್ನ ಅಧ್ಯಕ್ಷ ಇಬ್ರಾಹಿಂ ಮೊಹಮ್ನದ್ ಸೊಲಿಹ್ ಮತ್ತು ಇತರ ಪ್ರಮುಖ ನಾಯಕರೊಂದಿಗೆ ವಿಸ್ತತ ಮಾತುಕತೆ ನಡೆಸಲಿದ್ದಾರೆ ಅಲ್ಲದೆ ಅಲ್ಲಿನ ಸಂಸತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ಭೇಟಿ ಸಂದರ್ಭದಲ್ಲಿ ಎರಡೂ ದೇತಗಳ ನಡುವಿನ ವಿವಿಧ ವಲಯಗಳ ಸಹಕಾರ ಬಲವರ್ಧನೆ ನಿಟ್ಲನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಯಲಿದ್ಲು

ನಾಳೆ ಪ್ರಧಾನ ಮಂತ್ರಿಗಳು ಶ್ರೀಲಂಕಾ ರಾಜಧಾನಿ ಕೊಲಂಬೊ ತಲುಪಲಿದ್ದಾರೆ ಕಳೆದ ಏಪ್ರಿಲ್ನಲ್ಲಿ ಈಸ್ಟರ್ ಹಬ್ಬದಂದು ಶ್ರೀಲಂಕಾದಲ್ಲಿ ನಡೆದ ಸರಣಿ ಬಾಂಬ್ ದಾಳಿಯ ನಂತರ ಆ ರಾಷ್ಟಕ್ಕೆ ವಿದೇಶದ ನಾಯಕರೊಬ್ಬರು ನೀಡುತ್ತಿರುವ ಪ್ರಥಮ ಭೇಟ ಇದಾಗಿದೆ

ಈ ಭೇಟ ನೆರೆಯ ದ್ನೀಪ ರಾಪ್ಲದೊಂದಿಗೆ ಭಾರತದ ಸುದೀರ್ಘ ಹಾಗೂ ಸೌರ್ಹಾದಯುತ ಸಂಬಂಧದ ಪ್ರತೀಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ

ಈಸ್ಟರ್ ಹಬ್ಬದಂದು ಶ್ರೀಲಂಕಾದಲ್ಲಿ ನಡೆದ ಬಾಂಬ್ ದಾಳಿಯಿಂದ ಅಲ್ಲಿನ ನಾಗರಿಕರು ನಲುಗಿದ್ದು ಅವರೊಂದಿಗೆ ಭಾರತ ನಿಲ್ಲಲಿದೆ ಭಯೋತ್ವಾದನೆ ವಿರುದ್ದ ಹೋರಾಡಲು ಶ್ರೀಲಂಕಾಗೆ ಭಾರತ ಎಲ್ಲ ರೀತಿಯ ಸಹಕಾರ ನೀಡಲಿದೆ ಎಂದು ಅವರು ಹೇಳಿದ್ದಾರೆ ವಿದೇಶಾಂಗ ವ್ಲವಹಾರಗಳ ಸಚಿವ ಎಸ್ ಜೈಶಂಕರ್ ಭೂತಾನ್ನ ದೊರೆ ಜಿಗ್ಗೆ ಬೇಸರ್ ನಮ್ಗ್ನಾಲ್ ವಾಂಗ್ಚುಕ್ ಅವರನ್ನು ಭೇಟಿಯಾದರು ಹಿಮಾಲಯ ತಪ್ಪಲಿನ ಈ ಪುಟ್ಟ ದೇಶದ ಮುಖಿಸ್ವರಿಂದ ಮಾರ್ಗದರ್ಶನ ಪಡೆಯುವುದು ಉಭಯ ದೇಶಗಳ ವಿಪಕ್ಷೀಯ ಸಂಬಂಧಗಳಿಗೆ ಸದಾ ಉತ್ಸಾಹ ತುಂಬುತ್ತದೆ ಎಂದು ಅವರು ಹೇಳಿದ್ದಾರೆ

ಅಲ್ಲಿನ ಪ್ರಧಾನಮಂತ್ರಿ ಲೋಟೆ ಶೇರಿಂಗ್ ಅವರನ್ನು ನಿನ್ನೆ ಭೇಟಿಯಾಗಿದ್ದ ಜೈ ಶಂಕರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಹಾರೈಕೆಗಳನ್ನು ಶೇರಿಂಗ್ ಅವರಿಗೆ ತಲುಪಿಸಿದರು ಇದಕ್ಕೂ ಮುನ್ನ ಭೂತಾನ್ ವಿದೇಶಾಂಗ ಸಚಿವ ತಾಂಡಿ ದೋರ್ಜಿ ಅವರೊಂದಿಗೆ ಸಚಿವ ಎಸ್ ಜೈಶಂಕರ್ ವಿವಿಧ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಿದರು

ಸಚಿವ ಗೋಯಲ್ ಜಾಗತಿಕ ವಹಿವಾಟು ಪರಿಸ್ಥಿತಿ ವಿಶ್ವ ವ್ಯಾಪಾರ ಸಂಸ್ಥೆಗೆ ಸಂಬಂಧಪಟ್ಟ ವಿಷಯಗಳು ಮತ್ತು ಡಿಜಿಟಲ್ ವಹಿವಾಟು ವಲಯದ ಅಭಿವೃದ್ದಿ ಕುರಿತಂತೆ ಸಮಾವೇಶಕ್ಕೆ ಆಗಮಿಸಿರುವ ಇತರ ನಾಯಕರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ

ಬಜೆಟ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಸಮಾಜದ ಎಲ್ಲಾ ವರ್ಗದ ಜನರಿಗೆ ಮುಕ್ತ ಸ್ವಾಗತ ಎಂದು ಹಣಕಾಸು ಸಚಿವಾಲಯ ತಿಳಿಬಿದ್ದು

ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಯೋಗಾಭ್ಲಾಸ ಎನ್ನುವುದು ಆರೋಗ್ಲ ಪೂರ್ಣ ಜೀವನ ಶೈಲಿಗೆ ಬಹಳ ಮುಖ್ಯ ಯೋಗಾಭ್ಲಾಸ ಭಾರತದ ಪಾರಂಪರಿಕ ಆಸ್ತಿ ಮತ್ತು ವಿಶ್ವಕ್ಕೆ ಭಾರತದ ಅತ್ಯುತ್ತಮ ಕೊಡುಗೆಯಾಗಿದೆ ಎಂದರು ಈ ವರ್ಷ ಯೋಗಾಭ್ಯಾಸದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ಮಾಧ್ಯಮ ಘಟಕಗಳಿಗೆ ಪ್ರಶಸ್ತಿ ನೀಡಲಾಗುವುದು ಎಂದು ತಿಳಿಸಿದರು ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ಹಲವು ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ಸಚಿವ ಜಾವಡೇಕರ್ ತಿಳಿಸಿದ್ಗಾರೆ

ಆ ರಾಜ್ಯದ ಹಲವೆಡೆ ಈಗಾಗಲೇ ಉತ್ತಮ ಮಳೆ ಆರಂಭವಾಗಿದೆ ಎಂದು ಹವಾಮಾನ ಇಲಾಖೆಯ ನಿಯೋಜಿತ ಮಹಾನಿರ್ದೇಶಕ ಮೃತ್ಖುಂಜಯ ಮಹಾಪಾತ್ರ ತಿಳಿಸಿದ್ದಾರೆ

ಈ ಬಾರಿ ರಾಜಧಾನಿ ಪ್ರದೇಶ ಮತ್ತು ದೇಶದೆ ವಾಯವ್ಯ ಪ್ರದೇಶಗಳಲ್ಲಿ ಸಾಧಾರಣ ಮಳೆ ನಿರೀಕ್ಷಿತ ಎಂದು ಅವರು ತಿಳಿಸಿದ್ದಾರೆ

ಹವಾಮಾನ ವೈಪರೀತ್ವದ ಹಿನ್ನೆಲೆಯಲ್ಲಿ ನಿನ್ನೆ ಈ ಪಂದ್ವವನ್ನು ಅರ್ಧಕ್ಕೆ ನಿಲ್ಲಿಸಲಾಗಿತ್ತು

ಈ ಪಂದ್ವದಲ್ಲಿ ಗೆಲ್ಲುವ ಆಟಗಾರ ನಾಳೆ ಫೈನಲ್ ಪಂದ್ವದಲ್ಲಿ ರಫೇಲ್ ನಡಾಲ್ ಎದುರು ಆಡಲಿದ್ದಾರೆ

ಸೆಮಿಫೈನಲ್ಲ್ ತಲುಪಲು ಇಂದಿನ ಪಂದ್ಲ ಮಹತ್ತದ್ದಾಗಿದೆ ನಿನ್ನೆ ಬ್ರಿಸ್ಲಾಲ್ನಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾ ನಡುವೆ ನಡೆಯಬೇಕಿದ್ದ ಪಂದ್ಯ ಮಳೆಯಿಂದ ರದ್ದುಗೊಂಡಿದ್ದು ಎರಡೂ ತಂಡಗಳಿಗೆ ತಲಾ ಒಂದು ಅಂಕ ನೀಡಲಾಗಿದೆ ಮೇಘಾಲಯ ಮುಖ್ಯಮಂತ್ರಿ ಕಾನ್ರಾಡ್ ಕೆ ಸಂಗ್ನ ಅವರ ನೇತೃತ್ವದ ನ್ನಾಷನಲ್ ಪೀಪಲ್ಸ್ ಪಾರ್ಟ ಎನ್ಪಿಪಿಗೆ ಭಾರತೀಯ ಚುನಾವಣಾ ಆಯೋಗ ಇಸಿಯ ದಿಂದ ರಾಷ್ಷೀಯ ಪಕ್ಷವೆಂಬ ಮಾನ್ಗತೆ ದೊರೆತಿದೆ